ರಾಜ್ಞದ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೈಷಿ ನೀರಾವರಿ ಮತ್ತು ದುರ್ಬಲ ವರ್ಗದವರ ಸಮಗ್ರ ಅಭಿವೃದ್ದಿಗೆ ಒತ್ತು ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿ

ವಿಧಾನಸಭೆಯಲ್ಲಿಂದು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅವರು ಹಿಂದುಳದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಶೋಷಿತ ವರ್ಗದ ಕಲ್ಲಾಣಕ್ಕೆ ಆಧ್ಯತೆ ನೀಡಲಾಗಿದೆ ಬಜೆಟ್ ರಾಜ್ಯದ ಅಭಿವ್ಯದ್ಲಿಗೆ ಪೂರಕವಾಗಿದೆ ಬಡವರು ಮತ್ತು ರೈತರ ಪರವಾಗಿದೆ ಎಂದರು ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ಸಾವಿರ ರೂಪಾಯಿ ಸಹಾಯ ಧನ ನೀಡಲಾಗುವುದು

ಈ ವಿಚಾರದಲ್ಲಿ ಈಗಾಗಲೇ ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆಯಾಗಿದ್ದು ರಾಜ್ಯದ ಪಾಲಿನ ಪಣ ದೊರಕುತ್ತದೆ ಎಂದು ವಿಶ್ವಾಸ ವ್ಲಕ್ತಪಡಿಸಿದರು ಮಹದಾಯಿ ಯೋಜನೆ ಜಾರಿಗೊಳಿಸಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ

ಆ ಭಾಗದ ಅಭಿವೃದ್ದಿಗೆ ಒಂದೂವರೆ ಸಾವಿರ ಕೋಟ ರೂಪಾಯಿ ಅನುದಾನ ನಿಗದಿಪಡಿಸಲಾಗಿದೆ ನಂಜುಂಡಪ್ಪ ವರದಿಯ ಅನುಷ್ಠಾನದ ಮೂಲಕ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ದಿಟ್ಲ ಹೆಣ್ಣೆ ಇಡಲಾಗಿದೆ

ಬಳಿಕ ಧನ ವಿನಿಯೋಗ ಮಸೂದೆಗೆ ಸದನ ಸರ್ವಾನುಮತದ ಒಪ್ಪಿಗೆ ನೀಡಿತು ಸರ್ಕಾರ ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಪಂಚಾಯತ್ರಾಜ್ ಕಾಯ್ಲೆ ತಿದ್ಲುಪಡಿ ಮಾಡುತ್ತಿದೆ ಈ ತ್ರಮ ಸರಿಯಲ್ಲ ಎಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಸದಸ್ನರು ಸಭಾತ್ಯಾಗ ಮಾಡಿದರು ವಿರೋಧಿ ಸದಸ್ಥರ ಸಭಾತ್ಯಾಗದ ನಡುವೆಯೇ ಪಲವಾರು ಮಸೂದೆಗಳನ್ನು ವಿಧಾನಸಭೆಯಲ್ಲಿ ಇಂದು ಮಂಡಿಸಲಾಯಿತು ರಾಜ್ಞದಲ್ಲಿ ಕೊರೋನಾ ಸೋಂಕು ತಡೆಗಟ್ಟಲು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಹಲವು ದಿಟ್ವ ತ್ರಮಗಳನ್ನು ಕೈಗೊಂಡಿದ್ದು ಜನರು ಮನೆಯಿಂದ ಹೊರಗೆ ಬಾರದೆ ಸಹಕರಿಸಬೇಕೆಂದು ಮುಖ್ಯಮಂತ್ರಿ ಬಿ ಎಸ್

ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕೊರೋನಾ ಸೋಂಕು ತಡೆಗೆ ಬಾಸಗಿ ಆಸ್ಪತ್ರೆಯ ಪರಿಣತ ವೈದ್ಯರ ಸಲಹೆ ಪಡೆಯಲಾಗಿದೆ

ಪ್ರತಿಬಂಧಕಾಜ್ಜೆ ಹಿನ್ನೆಲೆಯಲ್ಲಿ ಒಟ್ಸಾರೆ ರಾಜ್ಯದ ಜನಜೀವನ ಏರು ಪೇರಾಗಿದೆ ಬಹುತೇಕ ಎಲ್ಲ ನಗರಗಳಲ್ಲಿ ವ್ಯಾಪಾರ ವಹಿವಾಟು ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಚಟುವಟಿಕೆ ಸ್ವಗಿತಗೊಂಡಿವೆ ವಾಹನ ಸಂಚಾರ ಬಹುತೇಕ ಸ್ತಬ್ದವಾಗಿದೆ ಮಂಗಳೂರು ನಗರದಲ್ಲಿ ಆಟೋರಿಕ್ಸಾ ಟ್ಯಾಕಿಗಳು ರಸ್ತೆಯಿಂದ ದೂರ ಉಳದಿವೆ

ಔಷಧ ಇಂಧನ ಮತ್ತು ಅಗತ್ಯ ದಿನಬಳಕೆಯ ವಸ್ತುಗಳ ಅಂಗಡಿಗಳಿಗೆ ವಿನಾಯಿತಿ ನೀಡಲಾಗಿದೆ

ರೂಪೇಶ್ ತಿಳಿಸಿದ್ದಾರೆ ಮೈಸೂರು ನಗರದಲ್ಲಿ ಕೊರೋನಾ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ತೆರೆಯಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಸ್ಪತ್ರೆಗಳನ್ನು ತೆರೆಯಲು ಸತತ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿದ್ದಾರೆ

ಹಾಸನ ಜಲ್ಲೆಯಲ್ಲಿ ಆಗತ್ಯ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಳ್ಳಲಾಗಿದೆ ವೈದ್ಯರು ಶುಶ್ರೂಷಕರು ಮತ್ತು ಆಶಾ ಕಾರ್ಯಕರ್ತೆಯರು ಸ್ವಯಂಸೇವಕರು ನಿರಂತರ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾದ್ದಾರೆ

ಸತೀಶ್ ಸಿ ಬಸರೀಗಿಡದ ತಿಳಿಸಿದ್ದಾರೆ

ಸದನದ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸ್ವೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು ಮೂರು ಬಾರಿ ಶಾಸಕರಾಗಿರುವ ಆನಂದ್ ಮಾಮನಿ ಅವರನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಾಧ್ವಕ್ಷ ಸ್ಥಾನಕ್ಕೆ ಸೂಚಿಸಿದರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅದನ್ನು ಅನುಮೋದಿಸಿದರು ನಂತರ ಸಭಾಧ್ಯಕ್ಷರು ಸದನದ ನೂತನ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು

ಕೊರೋನಾ

ಕೊರೋನಾ ಹಿನ್ನೆಲೆ ನಾಡಿದ್ದು ನಡೆಯಬೇಕಾಗಿದ್ದ ರಾಜ್ಯಸಭೆ ಚುನಾವಣೆಯನ್ನು ಚುನಾವಣಾ ಅಯೋಗ ಮುಂದೂಡಿದೆ ರಾಜ್ಯಸಭೆಯ

ಆದೇಶ ಜಾರಿಯಲ್ಲಿದೆ

ಇದಕ್ಕೆ ಭಾರತದ ಜನತೆ ನೀಡಿದ ಸ್ಪಂದನೆ ಸ್ವೂರ್ತಿದಾಯಕ ಎಂದು ಅಮೆರಿಕಾ ಮೆಚ್ಚುಗೆ ವ್ಯಕ್ತಪಡಿಸಿದೆ

ಪತ್ರಿಕೆಗಳು ವಿದ್ಯುನ್ನಾನ ಮಾಧ್ಯಮಗಳು ಅಬಾಧಿತವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಸಾಂಕ್ರಾಮಿಕ ನಿಯಂತ್ರಣಕ್ಕೆ ಜಾರಿಯಲ್ಲಿರುವ ಕ್ರಮಗಳು ಹಾಗೂ ಸಂಬಂಧಿತ ವಿಶ್ವಾಸಾರ್ಹ ಮಾಹಿತಿಯನ್ನು ಸಕಾಲಿಕವಾಗಿ ಸಾರ್ವಜನಿಕರಿಗೆ ತಲುಪಿಸಲು ಮತ್ತು ಜಾಗೃತಿ ಮೂಡಿಸುವಲ್ಲಿ ಟವಿ ವಾಹಿನಿಗಳು ಸುದ್ದಿಸಂಸ್ಥೆಗಳ ಪಾತ್ರ ಮಹತ್ವದ್ದು ಎಂದು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ ಕೊರೋನಾ ಸಂಕಷ್ಷದ ಹಿನ್ನೆಲೆಯಲ್ಲಿ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಸೂಚನೆಯಂತೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ರಾಷ್ಟೀಯವಾರ್ತೆಗಳ ಪ್ರಸಾರವನ್ನು ತಾತಾಲಿಕವಾಗಿ ನಿಲ್ಲಿಸಲಾಗಿದೆ